ಜೋಗ್ಬನಿ ಬಿರಾಟ್ನಗರ್ ಚೆಕ್ಮೋಸ್ಟ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇಪಾಳ ಪ್ರಧಾನಿ ಕೆ ಪಿ ಶರ್ಮಾಓಲಿ ಅವರಿಂದ ಜಂಟಿಯಾಗಿ ಉದ್ಪಾಟನೆ ನೆರೆಹೊರೆಯವರು ಮೊದಲು ನೀತಿ ಹಾಗೂ ನೇಪಾಳದೊಂದಿಗಿನ ಗಡಿಯಾಚೆಗಿನ ಸಂಪರ್ಕಕ್ಕೆ ಉತ್ತೇಜನ ನರೇಂದ್ರ ಮೋದಿ

ಅಮೆರಿಕಾದ ಸೆನೆಟ್ನಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಐತಿಹಾಸಿಕ ವಾಗ್ಗಂಡನೆ ವಿಚಾರಣೆ ಆರಂಭ

ವ್ವಾಪಾರ ವಹಿವಾಟು ಸಂಸ್ನತಿ ಮತ್ತು ಶಿಕ್ಷಣ ವಲಯದಲ್ಲಿ ಹೆಚ್ಚಿನ ಸಹಕಾರಕ್ಕೆ ಬದ್ಧವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಪಿ ಶರ್ಮಾಓಲಿ ಅವರೊಂದಿಗೆ ಇಂದು ಜಂಟಿಯಾಗಿ ಉದ್ವಾಟಿಸಿದ ನಂತರ ನರೇಂದ್ರಮೋದಿ ಮಾತನಾಡಿದರು ಭಾರತ ಮತ್ತು ನೇಪಾಳ ರಸ್ತೆ ರೈಲು ಮತ್ತು ವಿದ್ಯುತ್ ಪ್ರಸರಣ ಮಾರ್ಗಗಳೂ ಸೇರಿದಂತೆ ಹಲವು ಗಡಿ ಸಂಪರ್ಕ ಯೋಜನೆಗಳಲ್ಲಿ ಒಟ್ಲಾಗಿ ಕಾರ್ಯ ನಿರ್ವಹಿಸುತ್ತಿವೆ ಉಭಯ ದೇಶಗಳ ನಡುವಣ ಸಂಯೋಜಿತ ಚೆಕ್ಮೋಸ್ಸ್ಗಳನ್ನು ಪ್ರಮುಖ ಗಡಿ ಪ್ರದೇಶಗಳಲ್ಲಿ ನಿರ್ಮಿಸಿರುವುದರಿಂದ ಪರಸ್ಪರ ವ್ಯಾಪಾರ ವಹಿವಾಟು ಹಾಗೂ ಸರಕು ಸಾಗಾಟಕ್ಕೆ ಹೆಚ್ಚು ಅನುಕೂಲವಾಗಲಿದೆ ಎಂದು ಮೋದಿ ಹೇಳಿದರು ಭಾರತ ನೆರೆಯ ನೇಪಾಳದೊಂದಿಗೆ ಅಭಿವೃದ್ಧಿ ಪರವಾಗಿ ವಿಶ್ವಾಸಾರ್ಹತೆಯ ಪಾತ್ರವನ್ನು ನಿರ್ವಹಿಸಲಿದೆ ವಿರಾಟ್ನಗರ್ ಸಂಯೋಜಿತ ಚೆಕ್ಮೋಸ್ಟ್ ಅನ್ನು ಭಾರತ ಸರ್ಕಾರದ ಸಹಭಾಗಿತ್ತದಲ್ಲಿ ನಿರ್ಮಿಸಲಾಗಿದೆ ಎಂದು ಅವರು ತಿಳಿಸಿದರು ನೇಪಾಳದಲ್ಲಿ ಭೂಕಂಪ ಸಂತ್ರಸ್ತರಿಗಾಗಿ ಭಾರತದ ನೆರವಿನೊಂದಿಗೆ ನಿರ್ಮಿಸಲಾಗುತ್ತಿರುವ ವಸತಿ ಯೋಜನೆಯ ಪ್ರಗತಿಯನ್ನು ಸಹ ಪ್ರಧಾನಿ ಮೋದಿ ಪರಿಶೀಲಿಸಿದರು

ನಾಮಪತ್ರ ಪರಿಶೀಲನೆ ನಾಳೆ ನಡೆಯಲಿದೆ ನಾಮಪತ್ರ ವಾಪಸ್ ಪಡೆಯಲು ಶುಕ್ರವಾರ ಕೊನೆಯ ದಿನವಾಗಿದೆ ಆಮ್ ಆದ್ನಿ ಪಕ್ಷದ ಸಂಚಾಲಕ ಅರವಿಂದ್ ಕೇಜ್ವಾಲ್ ಇಂದು ನಾಮಪತ್ರವನ್ನು ಸಲ್ಲಿಸಿದರು

ಮಾಜಿ ರಾಜ್ಯಸಭಾ ಸದಸ್ಯ ಪರ್ವೇಜ್ ಹಸ್ಮಿ ಅವರನ್ನು ಓಕ್ಲಾ ಕ್ಷೇತ್ರದಿಂದ ಕಣಕ್ಕಿಳಿಸಿದೆ ಮಾಜಿ ಶಾಸಕ ಮುಖೇಶ್ ಶರ್ಮಾ ವಿಕಾಸ್ಮರ ಕ್ಷೇತ್ರದಿಂದ ಕಣಕ್ಕಿಳಿದಿದ್ದಾರೆ

ಮಂಗಳಯಾನ ಮತ್ತು ಚಂದ್ರಯಾನ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ದಾಪುಗಾಲು ಹಾಕಿದೆ ಎಂದು ವಿಜ್ಞಾನ ತಂತ್ರಜ್ಞಾನ ಖಾತೆ ಸಚಿವ ಡಾ

ವಿಜ್ಞಾನಸಂಗಮ ವಸ್ತು ಪ್ರದರ್ಶನವನ್ನು ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ವೀಕ್ಷಿಸಿ ವಿಜ್ಞಾನ ಕ್ಷೇತ್ರದ ಬೆಳವಣಿಗೆಯ ಬಗ್ಗೆ ಅರಿತುಕೊಳ್ಳಬೇಕು ಎಂದು ಅವರು ಹೇಳಿದರು

ತಂತ್ರಜ್ಞಾನವನ್ನು ತರಗತಿಯಿಂದ ಸಮೂಪಕ್ಕೆ ತಲುಪಿಸುವುದು ಡಿಜೆಟಲ್ ಇಂಡಿಯಾ ತಂತ್ರಜ್ಞಾನದ ಉದ್ದೇಶವಾಗಬೇಕು ಎಂದು ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ರವಿಶಂಕರ್ ಪ್ರಸಾದ್ ಹೇಳಿದ್ದಾರೆ

ಈ ಪ್ರದೇಶದಲ್ಲಿನ ಅನಿಯಮಿತ ಮತ್ತು ಕಡಿಮೆ ವೋಲ್ವೇಜ್ ವಿದ್ಯುತ್ ಸರಬರಾಜಿನ ತೊಂದರೆಗಳನ್ನು ಇದು ನಿವಾರಿಸುವ ನಿರೀಕ್ಷೆ ಇದೆ ಇದಲ್ಲದೆ ಕೇಂದ್ರ ಸಚಿವರಾದ ಕಿರಣ್ ರಿಜಿಜು ಅನುರಾಗ್ ಠಾಕೂರ್ ಮತ್ತು ನಿತಿನ್ ಗಡ್ಡರಿ ಅವರೂ ಸಹ ಭೇಟ ನೀಡಲಿದ್ದಾರೆ ಅಲ್ಪ ಸಂಖ್ಯಾತ ಕಲ್ಕಾಣ ಖಾತೆ ಸಚಿವ ಮುಖ್ತಾರ್ ಅಬ್ಬಾಸ್ ನಖ್ವಿ ಕಣಿವೆ ಪ್ರದೇಶದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಿ ಕಾಶ್ಮೀರಿ ಯುವಕರಿಗೆ ಕೌಶಲ್ಕಾಭಿವೃದ್ಧಿಯಿಂದ ಉದ್ಯೋಗಾವಕಾಶ ಹೆಚ್ಚಳವಾಗಲಿದೆ ಎಂದು ಹೇಳಿದರು

ಎಸ್ಐವಿ ಕೈಗಾರಿಕೆಯ ಒಡೆತನದ ಕೊಯಮತ್ತೂರಿನ ಭೂಮಿ ಮತ್ತು ಕಟ್ಟಡವನ್ನು ಜಾರಿ ನಿರ್ದೇಶನಾಲಯ ವಂಚನೆ ಪ್ರಕರಣದಲ್ಲಿ ವಶಕ್ಕೆ ಪಡೆದುಕೊಂಡಿದೆ

ಯೂಕೋ ಬ್ಯಾಂಕಿನಲ್ಲಿ ವಂಚನೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ಕೋಲ್ಕತ್ತಾ ವಿಶೇಷ ನ್ಯಾಯಾಲಯದಲ್ಲಿ ಆರೋಪ ಪಟ್ಟಿ ಸಲ್ಲಿಸಿತ್ತು ನ್ಯಾಯಾಲಯದ ಸೂಚನೆ ಮೇರೆಗೆ ಎಸ್ಐವಿ ಸಂಸ್ಥೆಯ ನಿರ್ದೇಶಕರ ಮೇಲೆ ಆರೋಪ ಪಟ್ಟಿ ಸಲ್ಲಿಸಿತ್ತು

ಅವರು ತಾವು ಉಳಿದುಕೊಂಡಿದ್ದ ಹೋಟೆಲ್ನಲ್ಲಿ ಪ್ರಜ್ಞಾಹೀನ ಶ್ಥಿತಿಯಲ್ಲಿ ಪತ್ತೆಯಾದರು ಅನಿಲ ಸೋರಿಕೆ ಈ ದುರಂತಕ್ಕೆ ಕಾರಣವಾಗಿರಬಹುದು ಎಂದು ವರದಿಯಾಗಿದೆ

ಕೋಣೆಯಲ್ಲಿ ತಾಪಮಾನ ನಿಯಂತ್ರಣಕ್ಕೆ ಗ್ಯಾಸ್ ಹೀಟರ್ ಬಳಕೆ ಮಾಡಲಾಗಿತು

ಅವರೆಲ್ಲರೂ ಮೃತಪಟ್ಟಿದ್ದಾರೆ ಎಂದು ಆಸ್ಪತ್ರೆಯ ಮೂಲಗಳು ತಿಳಿಸಿವೆ ಎಂದು ಪೊಲೀಸ್ ಮೂಲಗಳನ್ನುಲ್ಲೇಖಿಸಿ ನಮ್ಮ ಪ್ರತಿನಿಧಿಗಳು ವರದಿ ಮಾಡಿದ್ದಾರೆ ಮೃತರ ಕುಟುಂಬದವರಿಗೆ ಅಗತ್ಯ ನೆರವು ಕಲ್ಪಿಸುವಂತೆ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಕಠ್ಲಂಡುವಿನ ರಾಯಭಾರಿ ಕಚೇರಿಗೆ ಸೂಚಿಸಿದ್ದಾರೆ ಫಟನೆಗೆ ಅವರು ಶೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ಕೃಷಿ ಆರ್ಥಿಕ ಬಲವರ್ಧನೆಗೆ ಸಣ್ಣ ರೈತರೂ ಸೇರಿದಂತೆ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳುವವರಿಗೆ ನಿರ್ಣಾಯಕ ಪಾತ್ರ ವಹಿಸುವ ಕೃಷಿ ನೀತಿಯನ್ನು ಜಾರಿಗೆ ತರಲು ಕೇಂದ್ರ ಸರ್ಕಾರ ಉದ್ದೇಶಿಸಿದೆ ಎಂದು ಕೃಷಿ ಮತ್ತು ರೈತ ಕಲ್ಕಾಣ ಖಾತೆ ಸಚಿವ ನರೇಂದ್ರ ಸಿಂಗ್ ತೋಮರ್ ಹೇಳಿದ್ದಾರೆ ದೆಹಲಿಯಲ್ಲಿಂದು ಒಂದು ದಿನದ ರಾಷ್ಟೀಯ ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕೃಷಿ ಚಟುವಟಿಕೆಯಲ್ಲಿ ರಾಷ್ಷೀಯ ಕೃಷಿ ಮಾರುಕಟ್ಟೆ ಇ ನ್ಕಾಮ್ಗಳ ಬಳಕೆಯಿಂದ ರೈತ ಸಮುದಾಯಕ್ಕೆ ಅನೇಕ ಅನುಕೂಲಗಳು ದೊರೆಯಲಿವೆ ಎಂದರು

ಮುಖ್ಯಮಂತ್ರಿ ಕಾರ್ನಾಡ್ ಕೆ ಸಂಗ್ಮಾ ಮಾತನಾಡಿ ಹಳೆಯ ಇತಿಹಾಸವನ್ನು ಸ್ಮರಿಸುವುದರ ಜೊತೆಗೆ ಯುವಪೀಳಿಗೆಗೆ ರಾಜ್ಯ ರಚನೆಯ ಬಗ್ಗೆ ಮಾಹಿತಿ ನೀಡಬೇಕಾಗಿದೆ ಎಂದರು